ಸೋಂಕು ಪ್ರಕರಣ ಹೆಚ್ಚರುವ ಕಡೆಗಳಲ್ಲಿ ಕ್ಲೆಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ರಾಜ್ಯಗಳಿಗೆ ಮಾರ್ಗದರ್ಶನ ಹಾಗೂ ನೆರವು ನೀಡುವಂತೆ ಇದೇ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಪ್ರಧಾನಮಂತ್ರಿ ಸೂಚನೆ ನೀಡಿದರು ದಿಷಧ ಲಭ್ಯತೆಯ ಬಗ್ಗೆಯೂ ಪ್ರಧಾನಿ ಪರಾಮರ್ಶಿಸಿದರು ರೆಮ್ಡಿಸಿವಿರ್ ಸೇರಿದಂತೆ ದಿಷಧಗಳ ಉತ್ಪಾದನಾ ಪ್ರಕ್ರಿಯೆ ಚುರುಕುಗೊಳಿಸುತ್ತಿರುವ ಬಗ್ಗೆಯೂ ಪ್ರಧಾನಿಯವರಿಗೆ ತಿಳಿಸಲಾಯಿತು ಮುಂದಿನ ಕೆಲವು ತಿಂಗಳಲ್ಲಿ ಲಸಿಕೆ ಲಭ್ಞತೆ ಖಾತರಿಪಡಿಸಲು ಉತ್ಪಾದನೆ ಹೆಚ್ಚಳದ ಬಗ್ಗೆಯೂ ಅವರು ಪರಾಮರ್ಶೆ ನಡೆಸಿದರು

ಲಡಾಖ್ ಕೇಂದ್ರಾಡಳಿತ ಪ್ರದೇಶ ಸೇರಿದಂತೆ ಮಹಾರಾಪ್ಸ ಉತ್ತರಪ್ರದೇಶ ದೆಹಲಿ ಛತೀಸ್ಫಡ್ ಗುಜರಾತ್ ಜಾರ್ಖಂಡ್ಗಳಲ್ಲಿ ಕೊರೊನಾ ಸೋಂಕು ಪ್ರಕರಣಗಳ ಇಳಕೆಯಾಗಿದೆ

ಪ್ರಸಕ್ತ ರೂಪಾಂತರಗೊಂಡ ವ್ಲೆರಸ್ ವಿರುದ್ದ ಲಸಿಕೆಗಳು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತವೆ ಎಂದು ಶ್ರಧಾನ ವೈಜ್ಞಾನಿಕ ಸಲಹೆಗಾರ ಕೆ ವಿಜಯ್ ರಾಫವನ್ ಹೇಳಿದ್ದಾರೆ ಈ ಸಂದಿಗ್ದ ಸಮಯದಲ್ಲಿ ಭಾರತ ಸೇರಿದಂತೆ ಇಡೀ ವಿಶ್ವವನ್ನು ಈ ಸಾಂಕ್ರಮಿಕದಿಂದ ಮುಕ್ತಗೊಳಸಲು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗಿದೆ ಕೊರೊನಾ ಸೋಂಕು ಹರಡದಂತೆ ತಡೆಯಲು ಕಡ್ಡಾಯವಾಗಿ ಮುಖಗವಸು ಧರಿಸುವುದು ಮತ್ತು ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು ಹೆಚ್ಚು ಪರಿಣಾಮಕಾರಿಯಾಗಿದೆ ಎಂದು ಅವರು ತಿಳಿಸಿದ್ದಾರೆ ಸೇನಾಪಡೆ ಸೇರಿದಂತೆ ರಕ್ಷಣಾ ಸಚಿವಾಲಯದ ವಿವಿಧ ಸಂಸ್ಟೆಗಳು ಕೋವಿಡ್ ವಿರುದ್ದದ ಹೋರಾಟದಲ್ಲಿ ನಿರಂತರವಾಗಿ ಶ್ರಮಿಸುತ್ತಿವೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಕೊರೊನಾ ಸೋಂಕಿತರ ಚಿಕಿತ್ಸೆಗಾಗಿ ಆಮ್ಲಜನಕ ಫಟಕ ಸ್ಥಾಪನೆ ಆರೋಗ್ಯ ವೃತ್ತಿಪರರ ನೇಮಕ ಮೊದಲಾದ ಹೆಚ್ಲುವರಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಅವರು ಹೇಳಿದ್ದಾರೆ

ನಾಕಾಪಡೆಯ ಪಡಗುಗಳ ಮೂಲಕ ದ್ರವ ರೂಪದ ವೈದ್ಯಕೀಯ ಆಮ್ಲಜನಕ ಸೇರಿದಂತೆ ವೈದ್ಯಕೀಯ ಉಪಕರಣಗಳ ಸಾಗಾಟ ಮಾಡಲಾಗುತ್ತಿದೆ ಎಂದು ರಾಜನಾಥ್ ಸಿಂಗ್ ವಿವರಿಸಿದ್ದಾರೆ ಕೇರಳದಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚಾಗುತ್ತಿದ್ದು

ರಾಜ್ನಗಳ ಕೊರತೆ ನಿವಾರಣೆಗಾಗಿ ಮಾಸಿಕ ಕಂತಿನ ರೂಪದಲ್ಲಿ ಹಣಕಾಸು ಆಯೋಗ ಮಾಡಿರುವ ಶಿಫಾರಸಿನ ಅನ್ನಯ ಆದಾಯ ಲೆಕಾಚಾರಗಳ ಅಂತರ ಕಡಿಮೆ ಮಾಡುವುದಕ್ನಾಗಿ ಈ ಅನುದಾನ ಬಿಡುಗಡೆ ಮಾಡಲಾಗುತ್ತದೆ

ಕರ್ನಾಟಕ ಕೇರಳ ತಮಿಳುನಾಡು ಆಂಧಪ್ರದೇಶ ಸಿಕ್ಕಿಂ ಅಸ್ಸಾಂ ಮಣಿಪುರ ಮೇಘಾಲಯ ಮಿಝೋರಾಂ ನಾಗಲ್ಕಾಂಡ್ ಹರಿಯಾಣ ಹಿಮಾಚಲಪ್ರದೇಶ ಪಂಜಾಬ್ ರಾಜಸ್ತಾನ್ ತ್ರಿಪುರಾ ಉತ್ತರಾಖಂಡ್ ಮತ್ತು ಪಶ್ಚಿಮಬಂಗಾಳ ರಾಜ್ಯಗಳು ಅನುದಾನ ಪಡೆದಿವೆ ಅಂಗವ್ಯೆಕಲ್ಕತೆ ಪ್ರಮಾಣ ಪತ್ರವನ್ನು ಮುಂದಿನ ತಿಂಗಳಿಂದ ಕಡ್ಡಾಯವಾಗಿ ಆನ್ಲೈನ್ ಮೂಲಕವೇ ನೀಡಬೇಕು ಎಂದು ಎಲ್ಲಾ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರ ನಿರ್ದೇಶನ ನೀಡಿದೆ ಅಂಗವೈಕಲ್ಯತೆಯ ವಿಶಿಷ್ಟ ಗುರುತಿನ ಪೋರ್ಟಲ್ ಮೂಲಕ ಈ ಪ್ರಮಾಣ ಪತ್ರ ನೀಡಲಾಗುವುದು

ಅಂಗವೈಕಲ್ಯತೆ ಸಂಬಂಧಿತ ಆರೋಗ್ಯ ಮತ್ತು ಇತರೆ ಇಲಾಖೆಗಳು ಈ ಆದೇಶದ ಅನ್ವಯ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚಿಸಲಾಗಿದೆ ಈ ಹೆಜ್ಜೆ ಅಂಗವೈಕಲ್ಯತಾ ಪ್ರಮಾಣ ಪತ್ರದ ಸಂಪೂರ್ಣ ಡಿಜಿಟಲೀಕರಣ ಖಾತರಿಪಡಿಸುವ ಜೊತೆಗೆ ದೇಶಾದ್ಯಂತ ಈ ಪ್ರಮಾಣ ಪತ್ರದ ಸಿಂಧುತ್ವ ಪರಿಶೀಲನೆ ಸಾಧ್ಯವಾಗಿಸಲಿದೆ ಮತ್ತು ದಿವ್ಯಾಂಗರಿಗೆ ಅಗತ್ಯ ಸೌಲಭ್ಯ ದೊರಕಿಸಿಕೊಡುವ ಪ್ರಕ್ರಿಯೆ ಸರಳಗೊಳಿಸಲಿದೆ ಎಂದು ಹೇಳಲಾಗಿದೆ ಅಸ್ಲಾಂನ ರುಪ್ಲಿ ವಿಮಾನ ನಿಲ್ದಾಣ ಇದೇ ಶನಿವಾರದಿಂದ ಕಾರ್ಯಾಚರಣೆ ಆರಂಭಿಸಲಿದೆ ಗುವಾಹಟಿ ರುಪ್ಲಿ ನಡುವಣ ನಿನ್ನೆ ಪ್ರಾಯೋಗಿಕ ಹಾರಾಟ ಯಶಸ್ವಿಯಾಗಿತ್ತು ಈ ವಿಮಾನ ನಿಲ್ದಾಣವನ್ನು ಪ್ರಾದೇಶಿಕ ಸಂಪರ್ಕ ಯೋಜನೆ ಆರ್ಸಿಎಸ್ ಉಡಾನ್ ಯೋಜನೆ ಅಡಿಯಲ್ಲಿ ಅಭಿವೃದ್ದಿ ಪಡಿಸಲಾಗಿದೆ ಮಂಗಳವಾರ ಗುರುವಾರ ಶನಿವಾರ ಮತ್ತು ಭಾನುವಾರಗಳಂದು ಗುವಾಹಟಿ ರುಪ್ತಿ ಕೋಲ್ಲತಾ ಮಾರ್ಗದಲ್ಲಿ ವಿಮಾನಗಳ ಹಾರಾಟ ಇರಲಿದೆ ಫ್ಲೈಬಿಗ್ ವಿಮಾನಯಾನ ಸಂಸ್ಥೆಯು ಟಕೆಟ್ ಕಾಯ್ದಿರಿಸುವಿಕೆ ಪ್ರಕ್ರಿಯೆ ಆರಂಭಿಸಿದೆ ಮಹಾರಾಷ್ಟದ ಮಾಜಿ ಗೃಹ ಸಚಿವ ಅನಿಲ್ ದೇಶ್ಮುಖ್ ಅವರಿಗೆ ಮಧ್ಯಂತರ ರಕ್ಷಣೆ ನೀಡಲು ಬಾಂಬೆ ಹೈಕೋರ್ಟ್ ನಿರಾಕರಿಸಿದೆ ಭ್ರಷ್ಲಾಚಾರ ಪ್ರಕರಣ ಸಂಬಂಧ ಪ್ರಾಥಮಿಕ ತನಿಖೆ ನಂತರ ಕೇಂದ್ರೀಯ ತನಿಖಾ ಸಂಸ್ಹೆ ಸಿಬಿಐ ದಾಖಲಿಸಿರುವ ಎಫ್ಐಆರ್ ಅನ್ನು ತಳ್ಳ ಹಾಕುವಂತೆ ಅವರು ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಿದ್ದರು ಅರ್ಜಿ ಸಂಬಂಧ ಪ್ರತಿಕ್ರಿಯೆ ನೀಡುವಂತೆ ಸಿಬಿಐಗೆ ನ್ಯಾಯಾಲಯ ನಿರ್ದೇಶನ ನೀಡಿದೆ ತುರ್ತು ಅಗತ್ಯವಿದ್ದರೆ ರಜಾಬೀಕಕ್ಕೆ ಅರ್ಜಿ ಸಲ್ಲಿಸಬಹುದು ಎಂದು ದೇಶ್ಮುಖ್ ಅವರಿಗೆ ನ್ಯಾಯಾಲಯ ತಿಳಿಸಿದೆ ಮಾಜಿ ಕೇಂದ್ರ ಸಚಿವ ಮತ್ತು ರಾಷ್ಟೀಯ ಲೋಕದಳ ಮುಖ್ಯಸ್ಥ ಅಜಿತ್ ಸಿಂಗ್ ಇಂದು ನಿಧನರಾದರು

ಅವರು ಗುರುಗ್ರಾಮ್ನ ಖಾಸಗಿ ಆಸ್ಪತ್ರೆಯಲ್ಲಿ ಕೊರೊನಾ ಸೋಂಕಿಗೆ ಚಿಕಿತ್ಸೆ ಪಡೆಯುತ್ತಿದ್ದರು ಅಜಿತ್ ಸಿಂಗ್ ನಿಧನಕ್ಕೆ ರಾಷ್ಟಪತಿ ರಾಮ್ನಾಥ್ ಕೋವಿಂದ್ ಉಪರಾಷ್ಟಪತಿ ಎಂ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಆದಿತ್ಯನಾಥ್ ಸೇರಿದಂತೆ ಗಣ್ಣರು ಸಂತಾಪ ಸೂಚಿಸಿದ್ದಾರೆ ಉತ್ತರಾಖಂಡ ರಾಜ್ಯದ ಬದರೀನಾಥ ಧಾಮ ಕ್ಷೇತ್ರವನ್ನು ಆಧ್ಯಾತ್ಮಿಕ ಸ್ಮಾರ್ಟ್ ಪ್ರದೇಶವಾಗಿಸಲು ತೈಲ ಕಂಪನಿಗಳಾದ ಇಂಡಿಯನ್ ಆಯಿಲ್ ಭಾರತ್ ಪೆಟ್ರೋಲಿಯಂ ಹಿಂದೂಸ್ತಾನ್ ಪೆಟ್ರೋಲಿಯಂ ತೈಲ ಮತ್ತು ನೈಸರ್ಗಿಕ ಅನಿಲ ಕಂಪನಿ ಹಾಗೂ ಗೇಲ್ ಹಾಗೂ ಬದರೀನಾಥ ಉತ್ಹಾನ ಟ್ರಸ್ಟ್ ನಡುವಣ ಇಂದು ಒಪ್ಪಂದಕ್ಕೆ ಸಹಿ ಹಾಕಲಾಯಿತು

ಈ ಒಪ್ಪಂದದ ಅನ್ವಯ ಸೇತುವೆ ನಿರ್ಮಾಣ ಮತ್ತು ದುರಸ್ತಿ ವಸತಿ ಸಹಿತ ಗುರುಕುಲ ವ್ವವಸ್ಥೆ ಶೌಚಾಲಯ ವ್ವವಸ್ಥೆ ಕುಡಿಯುವ ನೀರಿನ ಸೌಲಭ್ಯ

ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಪ್ರಧಾನ್ ಧಾರ್ಮಿಕ ಪವಿತ್ರತೆ ಮತ್ತು ಪ್ರದೇಶದ ಪೌರಾಣಿಕ ಮಹತ್ತಕ್ಷೆ ರಾಜಿಯಾಗದಂತೆ ಪುಟ್ಟ ಆಧ್ವಾತ್ಸಿಕ ಸ್ನಾರ್ಟ್ ನಗರ ರೂಪಿಸಬೇಕೆಂಬ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮುನ್ನೋಟದ ಆಶಯದತ್ತ ಈ ಒಪ್ಪಂದ ಮೊದಲ ಹೆಜ್ಜೆಯಾಗಿದೆ ಎಂದರು